ಡಿ

ಕುಮಾರಸ್ವಾಮಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ರೈತರ ಸಾಲಮನ್ನಾ ಯೋಜನೆಯಲ್ಲಿ ಋಣಮುಕ್ತ ಪ್ರಮಾಣ ಪತ್ರ ವಿತರಣೆ ಮಾಡಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಕಪ್ಪು ಭೂಮಿಯಿದ್ದು ಅತಿ ಹೆಚ್ಚು ನೀರು ಬಳಕೆಯ ವ್ಯವಸಾಯ ಪದ್ಧತಿ ಅನುಸರಿಸಲಾಗುತ್ತಿದೆ ಇದರಿಂದ ಭೂಮಿ ಜವಳಾಗಿ ಸತ್ವವನ್ನು ಕಳೆದುಕೊಳ್ಳುತ್ತದೆ ಇದರ ನಿಯಂತ್ರಣಕ್ಕೆ ಸರ್ಕಾರ ನೂತನ ಕೃಷಿ ಪದ್ದತಿ ಜಾರಿಗೆ ತರಲಿದೆ ಎಂದರು

ಅವರು ಬಿಜೆಪಿಯ ಮೇರಾ ಬೂತ್ ಸಬ್ ಸೆ ಮಜ್ಜೂತ್ ಕಾರ್ಯಕ್ರಮದಲ್ಲಿ ಬೂತ್ ಮಟ್ಟದ ಪಕ್ಷದ ಕಾರ್ಯಕರ್ತರೊಂದಿಗೆ ವಿಡೀಯೋ ಕಾನ್ಫರೇನ್ಸಿಂಗ್ ಸಂವಾದದಲ್ಲಿ ಮಾತನಾಡುತ್ತಿದ್ದರು ಕರ್ನಾಟಕದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಭಿವೃದ್ಧಿ ಮುಕ್ತ ಭ್ರಷ್ಟಾಚಾರದಲ್ಲಿ ಮಾತ್ರ ಆಸಕ್ತಿ ಹೊಂದಿದೆ ಎಂದು ವ್ಕಂಗ್ದವಾಡಿದರು ಕರ್ನಾಟಕದ ಜನತೆ ಬಿಜೆಪಿಯಲ್ಲಿ ನಂಬಿಕೆ ತೋರಿದ್ದು ಜನತೆಯ ಕಲ್ಕಾಣವನ್ನು ಸರ್ಕಾರ ಮರೆತಾಗ ಬಿಜೆಪಿ ಕಾರ್ಯಕರ್ತರು ಜನರ ಅಶೋತ್ತರದ ಧ್ವನಿಯಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಪ್ರಧಾನಮಂತ್ರಿ ಕರೆ ನೀಡಿದರು

ಅದರಂತೆ ಉಪಮುಖ್ಕಮಂತ್ರಿ ಡಾ

ಪರಮೇಶ್ವರ್ ಹೊಂದಿದ್ದ ಮಪತ್ವದ ಗೃಪ ಖಾತೆಯನ್ನು ಸಚಿವ ಎಂ

ಪಾಟೀಲ್ ಅವರಿಗೆ ನೀಡಲಾಗಿದೆ ಉಳಿದ ಸಚಿವರು ಮತ್ತು ಅವರ ಖಾತೆಗಳ ವಿವರ ಹೀಗಿದೆ ಸತೀಶ್ ಜಾರಕಿಹೊಳಿ ಅರಣ್ಯ ಜೀವಿ ಪರಿಸರ ಶಾಸ್ತ್ರ ಹಾಗೂ ಪರಿಸರ ಖಾತೆ ಎಂ

ನಾಗರಾಜ್ ವಸತಿ ಸಿ ಎಸ್

ಟಿ ಪರಮೇಶ್ವರ ನಾಯ್ಕ್ ಮುಜರಾಯಿ ಹಾಗೂ ಕೌಶಲಾಭಿವೃದ್ಧಿ ಆರ್

ತಿಮ್ಮಾಮರ ಸಕ್ಕರೆ ಬಂದರು ಒಳನಾಡು ಸಾರಿಗೆ ರಹೀಂ ಖಾನ್ ಯುವ ಸಬಲೀಕರಣ ಮತ್ತು ಕ್ರೀಡಾಖಾತೆ ಪಡೆಯಲಿದ್ದಾರೆ ಖಾತೆಗಳ ಮನರ್ ಹಂಚಿಕೆಯ ಪ್ರಕಾರ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಬೆಂಗಳೂರು ನಗರ ಕಾನೂನು ಮತ್ತು ನ್ಯಾಯ ಹಾಗೂ ಮಾನವ ಪಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ಐಟಿಐಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಹೊಂದಿರುತ್ತಾರೆ

ಶಿವಕುಮಾರ್ ಬೃಪತ್ ಮತ್ತು ಮಧ್ಯಮ ನೀರಾವರಿ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಖಾತೆ ನೋಡಕೊಳ್ಳುವರು

ವಿ ದೇಶಪಾಂಡೆ ಮುಜರಾಯಿ ಹೊರತುಪಡಿಸಿ ಕಂದಾಯ ಇಲಾಖೆ ಜವಾಬ್ದಾರಿ ಹೊಂದಿರುತ್ತಾರೆ

ಜೆ ಜಾರ್ಜ್ ಬೃಹತ್ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕಾ ಖಾತೆ ಕೃಷ್ಣ ಬೈರೇಗೌಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯು ಟಿ ಖಾದರ್ ಐಐಎಂಪಿ ಮತ್ತು ಬೆಂಗಳೂರು ನಗರದ ವಿಷಯಗಳನ್ನು ಹೊರತುಪಡಿಸಿ ಮಹಾನಗರ ಪಾಲಿಕೆಗಳು ನಗರಾಭಿವೃದ್ಧಿ ನಗರ ಮತ್ತು ಗ್ರಾಮೀಣ ಭೂ ಸಾರಿಗೆ ಖಾತೆಗಳನ್ನು ಹೊಂದಿರುತ್ತಾರೆ

ಜಯಮಾಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ದಿವ್ಕಾಂಗರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಖಾತೆಯನ್ನು ನಿರ್ವಹಿಸಲಿದ್ದಾರೆ ಬಾತೆಗಳ ಪಂಚಿಕೆಯ ಬಗ್ಗೆ ರಾಜ್ಯಪಾಲರಿಗೆ ಶಿಫಾರಸ್ಸು ಮಾಡಿರುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ವಿವಿಧ ಮಂಡಳಿ ಮತ್ತು ನಿಗಮಗಳಿಗೆ ಕಾಂಗ್ರೆಸ್ ಸಲಹೆ ಮಾಡಿರುವವರ ಪೆಸರುಗಳ ಬಗ್ಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ತಿಳಿಸಿದರು

ರಾಜ್ಯಪಾಲ ವಜೂಬಾಯಿ ವಾಲಾ ಮೇಳದಲ್ಲಿ ಭಾಗವಹಿಸಿ ಮಾತನಾಡಿ ನಿರುದ್ಯೋಗಿಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಉದ್ಯೋಗ ಪುಡುಕಿಕೊಳ್ಳಬೇಕು ಎಂದರು

ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಚಿತ್ರೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗುವುದು ಗುಣಾತ್ಮಕ ಚಿತ್ರಗಳ ಪ್ರದರ್ಶನಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು

ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಗಿಡಕ್ಕೆ ನೆರೆಯುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಕ್ಷಿ ಉತ್ಸವಕ್ಕೆ ರಾಜ್ಯದ ನಾನಾಕಡೆಯಿಂದ ಒಂದು ನೂರು ಪಕ್ಷಿ ಪ್ರೇಮಿಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಉತ್ಸವಕ್ಕೆ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದ್ದು ಮುಂದಿನ ವರ್ಷ ದೊಡ್ಡ ಮಟ್ಟದಲ್ಲಿ ಪಕ್ಷಿ ಪಬ್ಬ ಆಚರಿಸಲಾಗುವುದು ಎಂದು ಹೇಳಿದರು ಪಕ್ಷಿಗಳ ಉಳಿವಿನಿಂದ ಪರಿಸರದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಎಂದು ಹೇಳಿದ ಅವರು ವಿವಿಧ ಪ್ರಭೇದದ ಪಕ್ಷಿಗಳು ಮೈಸೂರಿನ ಕೆರೆಗಳಿಗೆ ಆಗಮಿಸುತ್ತಿದ್ದು ಅವುಗಳ ಉಳಿವು ಮತ್ತು ಮಪತ್ವದ ಬಗ್ಗೆ ಪಕ್ಷಿ ಪ್ರೇಮಿಗಳಿಗೆ ಮಾಹಿತಿ ದೊರೆಯಲಿದೆ ಎಂದು ಹೇಳಿದರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ವಿರ್ಪಾಡಾಗಿರುವ ಪಕ್ಷಿ ಉತ್ತವದ ಅಂಗವಾಗಿ ಮೈಸೂರು ಮೃಗಾಲಯದಲ್ಲಿ ಪಕ್ಷಿ ಪ್ರಿಯರು ಹಾಗೂ ತಜ್ಞರು ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ ಇದಲ್ಲದೆ ಮೈಸೂರಿನ ಆರು ಕೆರೆಗಳಲ್ಲಿ ಪಕ್ಷಿ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ

ಘಟನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಸಹ ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪಾಗೂ ರಾಜ್ಯದ ಬೇರೆ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಹೊರರಾಜ್ಯಕ್ಷ ಮೇವು ಸಾಗಾಣಿಕೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಎಸ್ ಸಸಿಕಾಂತ್ ಸೆಂಥಿಲ್ ಆದೇಶ ಹೊರಡಿಸಿದ್ದಾರೆ

ಮಂಡ್ಕ ಜಿಲ್ಲಾಡಳಿತ ಜಿಲ್ಲಾ ಪಂಜಾಯತ್ ಆಯುಷ್ ಇಲಾಖೆ ವತಿಯಿಂದ ಮಂಡ್ಕದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಹಾರ ಮತ್ತು ಔಷಧ ಸಸ್ಯಗಳ ಮಾಹಿತಿ ಕುರಿತು ಒಂದು ದಿನದ ತಾಲೂಕು ಮಟ್ಟದ ಕಾರ್ಯಾಗಾರ ಏರ್ಪಡಾಗಿತ್ತು

ಚಿಕ್ಕಬಳ್ಳಾಮರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಉದ್ದೇಶದಿಂದ ಇಂದು ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಜಿಲ್ಲಾಮಟ್ಟದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು

ಉತ್ತರ ಒಳನಾಡಿನಲ್ಲಿ ಒಣಪವೆ ಮುಂದುವರಿದಿದೆ

ಮುನ್ಲೂಚನೆಯಂತೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆಯುವುದು ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗುವ ಸೂಜನೆಗಳಿವೆ ಬೆಂಗಳೂರಿನಲ್ಲಿ ಭಾಗಶಃ ಮೋಡದ ವಾತಾವರಣವಿದ್ದು ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜಿನ ವಾತಾವರಣ ಮೂಡುವ ನಿರೀಕ್ಷೆ ಇದೆ